ಇದೇ ಮೊದಲ ಬಾರಿಗೆ ಕಾಗದ ರಹಿತವಾಗಿ ಬಜೆಟ್ ಮಂಡಿಸಲಾಗಿದೆ ಆತ್ಮ ನಿರ್ಭರ ಹೊಸ ಪರಿಕಲ್ಪನೆಯಲ್ಲ ಇದು ಸ್ವಾವಲಂಬಿ ಮತ್ತು ಸಮಾನ ಭಾರತದ ಪರಿಕಲ್ಪನೆ

ರೈತರ ಆದಾಯವನ್ನು ದ್ದಿಗುಣಗೊಳಿಸುವ ಮತ್ತು ಮೂಲ ಸೌಕರ್ಯ ಹೆಚ್ಚಿಸುವ ಆರೋಗ್ಯ ಭಾರತ ಉತ್ತಮ ಆಡಳಿತ ಯುವಜನರಿಗೆ ಅವಕಾಶ ಎಲ್ಲರಿಗೂ ಶಿಕ್ಷಣ ಮಹಿಳಾ ಸಬಲೀಕರಣ ಎಲ್ಲರಿಗೂ ಒಳಗೊಂಡ ಅಭಿವೃದ್ದಿಗೆ ಆದ್ದತೆ ನೀಡಲಾಗಿದೆ

ವಲಸೆ ಕಾರ್ಮಿಕರ ಬಾಡಿಗೆ ವಸತಿ ಯೋಜನೆಗಳಲ್ಲಿ ತೆರಿಗೆ ವಿನಾಯ್ತಿಯನ್ನು ಪ್ರಕಟಸಲಾಗಿದೆ

ಡಿಜಿಟಲ್ ಪಾವತಿ ಉತ್ತೇಜನಕ್ಕೆ ಒಂದೂವರೆ ಸಾವಿರ ಕೋಟಿ ರೂಪಾಯಿ ಪ್ರಸ್ತಾವನೆ

ಮೀ ರಸ್ತೆ ಅಭಿವೃದ್ದಿಪಡಿಸುವ ಗುರಿ ಹೊಂದಲಾಗಿದೆ ಬೆಂಗಳೂರು ಕೊಚ್ಚಿ ಚೆನ್ನೈ ನಾಗಪುರ ಮತ್ತು ನಾಸಿಕ್ ಮೆಟ್ರೋ ರೈಲು ಕೇಂದ್ರದಿಂದ ಆರ್ಥಿಕ ನೆರವು ನೀಡಲು ಉದ್ದೇತಿಸಿದ್ದು

ಮೂಲ ಸೌಕರ್ಯ ವಲಯ ಹೂಡಿಕೆ ಉದ್ದಮ ಕ್ಷೇತ್ರದಲ್ಲಿ ಸಾಕಷ್ಟು ಸಕಾರಾತ್ಮಕ ಬದಲಾವಣೆ ತರಲು ಕೇಂದ್ರ ಮುಂಗಡ ಪತ್ರ ಸಹಕಾರಿಯಾಗಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಇದೊಂದು ಐತಿಹಾಸಿಕ ಬಜೆಟ್ ಸ್ವಯಂ ಸ್ವಾವಲಂಬನೆಗೆ ಪೂರಕವಾದ ಬಜೆಟ್ ಇದಾಗಿದ್ದು ಆರೋಗ್ಲ ಸ್ವಾಸ್ಟ್ವ ಕೇಂದ್ರ ಯುವಜನರಿಗೆ ಉದ್ಯೋಗ ಸೃಷ್ಟಿ ಸೇರಿದಂತೆ ಹಲವು ಕ್ರಮಗಳನ್ನು ಬಜೆಚ್ನಲ್ಲಿ ಪ್ರಕಟಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಯುವಜನರಿಗೆ ಉದ್ಯೋಗ ಸೃಷ್ಟಿಗೆ ಹೊಸ ಅವಕಾಶ ಮತ್ತು ಬಾಗಿಲು ತೆರೆದಿರುವುದೂ ಸೇರಿದಂತೆ ಮಾನವ ಸಂಪನ್ಮೂಲ ಮೂಲ ಸೌಕರ್ಯಾಭಿವೃದ್ಧಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸುಧಾರಣೆ ತರಲು ಮುಂಗಡ ಪತ್ರ ಸಹಕಾರಿಯಾಗಲಿದೆ ಎಂದು ಹೇಳಿದ್ದಾರೆ ಆರೋಗ್ಯ ಕ್ಷೇತ್ರದ ಜೊತೆ ಜೊತೆಗೆ ಅತಿಸಣ್ಣ

ಮಧ್ಯಮವಲಯದ ಕೈಗಾರಿಕೆಗಳ ಪ್ರಗತಿಗೂ ಪೂರಕವಾಗಿದೆ ಆತ್ಮ ನಿರ್ಭರಥ ಯೋಜನೆಯಡಿ ರಸ್ತೆ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ಹಣಕಾಸಿನ ಸ್ಕಿರತೆ ಕಾಪಾಡುವುದರ ಜೊತೆಗೆ ಅನೇಕ ಸವಾಲುಗಳಿಗೆ ಪರಿಹಾರ ಕಂಡುಕೊಳ್ಳಲು ಬಜೆಟ್ ಪೂರಕವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ

ಬಜೆಟ್ ಮಂಡಿಸಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಿರ್ಮಲಾ ಸೀತಾರಾಮನ್ ಹಲವಾರು ವಿಷಯಗಳ ಕುರಿತು ಸ್ಪಷ್ಟನೆ ನೀಡಿದರು ಈ ಬಾರಿ ಹೊಸದಾಗಿ ಕೃಷಿ ಸೆಸ್ ಪರಿಚಯಿಸಲಾಗಿದೆ

ಇದರಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಳವಾಗಬಹುದು ಎಂದು ಅಂದಾಜಿಸಲಾಗಿತ್ತು ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಈ ರೀತಿಯ ಆತಂಕ ಬೇಡ ಎಂದು ಸ್ಪಪ್ಪಪಡಿಸಿದ್ದಾರೆ ಕೃಷಿ ಸೆಸ್ ಹೇರಿದ್ದರೂ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳವಾಗುವುದಿಲ್ಲ ಎಂದರು ಕಳೆದ ವರ್ಷ ಕೊರೊನಾದಿಂದಾಗಿ ಅತಿ ಹೆಚ್ಚು ಸಂಕಷ್ಟ ಎದುರಾಗಿತ್ತು ಹೀಗಾಗಿ ಹೆಚ್ಚು ವೆಚ್ಚ ಮಾಡಿದ್ದರಿಂದ ಕೊರತೆ ಹೆಚ್ಚಾಗಿದೆ ಜಿಡಿಪಿ ಮೇಲೂ ಪರಿಣಾಮ ಬೀರಿದೆ ಇದನ್ನು ಸರಿದೂಗಿಸುವ ಪ್ರಕ್ರಿಯೆ ಕೂಡ ಶುರುವಾಗಿದೆ ಹೀಗಾಗಿ ಕೆಲವು ಬದಲಾವಣೆಗಳನ್ನು ಮಾಡಲಾಗಿದೆ ಈ ಬಾರಿ ಬಜೆಟ್ನಲ್ಲಿ ಆರ್ಥಿಕತೆಯನ್ನು ಸರಿದೂಗಿಸುವುದಕ್ಕೆ ಹೆಚ್ಚು ಒತ್ತು ನೀಡಲಾಗಿದೆ ಮೂಲ ಸೌಕರ್ಯ ಕ್ಷೇತ್ರದಲ್ಲಿ ಹೆಚ್ಚು ವೆಚ್ಚ ಮಾಡಲಾಗುತ್ತಿದೆ ರಸ್ತೆ ಅಣೆಕಟ್ಟು ಬಂದರು ಇಂಧನ ಉತ್ಪಾದನೆ ಸೇರಿ ಹಲವಾರು ಕ್ಷೇತ್ರಗಳಿಗೆ ಅನುದಾನ ಹೆಚ್ಚಿಸಿ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ ಎಂದು ನಿರ್ಮಲಾ ಸೀತಾರಾಮನ್ ತಿಳಿಸಿದರು

ರೈತರ ಕಲ್ಕಾಣದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗಿರುವ ಬದ್ಧತೆಯನ್ನು ಅಮಿತ್ ಶಾ ಪ್ರಶಂಸಿಸಿದ್ದಾರೆ

ರೈತರಿಗೆ ಸುಲಭವಾಗಿ ಸಾಲ ಒದಗಿಸಲು ಬಜೆಟ್ನಲ್ಲಿ ಹಣ ನಿಗದಿ ಮಾಡಿರುವ ಕುರಿತು ಮಾತನಾಡಿರುವ ಸಚಿವರು

ಕೃಷಿ ಉತ್ಪಾದನೆ ಹಾಗೂ ಮೂಲಸೌಕರ್ಯ ಸಂರಕ್ಷಿಸುವ ಸಲುವಾಗಿ ಈ ಬಾರಿಯ ಕೇಂದ್ರ ಬಜೆಟ್ನಲ್ಲಿ ಹಣಕಾಸು ಸಚವೆ ನಿರ್ಮಲಾ ಸೀತಾರಾಮನ್ ಕೃಷಿ ಮೂಲಸೌಕರ್ಯ ಹಾಗೂ ಅಭಿವೃದ್ದಿ ಸೆಸ್ ಎಐಡಿಸಿ ಫೋಷಿಸಿದ್ದಾರೆ

ಶನಿವಾರ ಮತ್ತು ಭಾನುವಾರಗಳಂದು ಹಾಗೂ ಸರ್ಕಾರಿ ರಜಾ ದಿನಗಳಂದು ರಾಷ್ಷಪತಿ ಭವನ ವೀಕ್ಷಣೆಗೆ ಅವಕಾಶ ಮಾಡಿಕೊಡಲಾಗಿದೆ

ಪಕ್ಷಾಧ್ವಕ್ಷೆ ವಿನ್ ಮೀಂಟ್ ಸೇರಿ ಪ್ರಜಾಪ್ರಭುತ್ವ ಹೋರಾಟಗಾರರನ್ನು ರಾತ್ರೋರಾತ್ರಿ ಬಂಧಿಸಿ ಗ್ನಹಬಂಧನದಲ್ಲಿ ಇರಿಸಲಾಗಿದೆ ಒಂದು ವರ್ಷದವರೆಗೆ ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಿದೆ ಈ ಹಠಾತ್ ಬೆಳವಣಿಗೆಗೆ ಭಾರತವೂ ಸೇರಿ ಅನೇಕ ರಾಷ್ಷಗಳು ಕಳವಳ ವ್ಯಕ್ತಪಡಿಸಿವೆ ಮ್ಯಾನ್ತಾರ್ನಲ್ಲಿ ಭಾರಿ ಜನಪ್ರಿಯತೆ ಪಡೆದಿರುವ ಸೂಕಿ ಅವರು ಕಳೆದ ನವೆಂಬರ್ನಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಜಯಭೇರಿ ಬಾರಿಸಿದ ಬಳಿಕ ಪ್ರಧಾನಿ ಹುದ್ದೆಗೆ ಸಮನಾದ ಹಕ್ಕುಗಳನ್ನು ಪಡೆದಿದ್ದರು ಬಂಧನದ ಬೆನ್ನಲ್ಲೇ ಸೂಕಿ ಬೆಂಬಲಿಗರ ಪ್ರತಿಭಟನೆ ನಡೆಸಿದರು ದೇಶಾದ್ಯಂತ ಇಂಟರ್ನೆಟ್ ಸಂಪರ್ಕ ಸ್ಟಗಿತಗೊಳಿಸಿದೆ

ಈಗ ದೇಶದ ಆಡಳಿತದ ಮೇಲೆ ಸಶಸ್ತ ಪಡೆಗಳ ಕಮಾಂಡರ್ ಇನ್ ಚೀಫ್ ಮೀನ್ ಆಂಗ್ ಲಾಯ್ ಹಿಡಿತ ಸಾಧಿಸಿದ್ದಾರೆ ಮ್ಯಾನ್ಮಾರ್ನಲ್ಲಿ ಪ್ರಜಾಪ್ರಭುತ್ವ ಸ್ಥಾಪನೆಗೆ ಭಾರತ ಯಾವತ್ತಿಗೂ ಬೆಂಬಲ ವ್ಯಕ್ತಪಡಿಸುತ್ತಲೇ ಬಂದಿದೆ ಕಾನೂನು ಮತ್ತು ಪ್ರಜಾಸತ್ತಾತ್ಕಕ ಪ್ರಕ್ರಿಯೆ ಎತ್ತಿ ಹಿಡಿಯುವುದು ಮುಖ್ಯವಾಗುತ್ತದೆ ಅಲ್ಲಿನ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಅವಲೋಕಿಸಲಾಗುತ್ತಿದೆ ಎಂದು ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹೇಳಿದೆ ಮ್ಯಾನ್ಗಾರ್ನಲ್ಲಿ ನಡೆದಿರುವ ಸೇನಾ ಕ್ಷಿಪ್ರಕ್ರಾಂತಿ ಕುರಿತು ಪ್ರತಿಕ್ರಿಯೆ ನೀಡಿರುವ ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಇದು ನಿಜಕ್ಕೂ ಆತಂಕಕಾರಿ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಮ್ಯಾನ್ಹಾರ್ ಮೇಲೆ ದಿಗ್ಗಂಧನ ವಿಧಿಸುವ ಬಗ್ಗೆ ಚಿಂತನೆ ನಡೆಸಬೇಕಾಗಿದೆ ಎಂದರು ಪ್ರಜಾಪ್ರಭುತ್ವ ಎತ್ತಿ ಹಿಡಿಯುವ ಕಾರ್ಯಕ್ಕೆ ಅಮೆರಿಕ ಸದಾ ಬೆಂಬಲ ನೀಡುತ್ತದೆ ಆಂಗ್ ಸಾನ್ ಸೂಕಿ ಸೇರಿದಂತೆ ಪಲವು ನಾಯಕರ ಬಂಧನ ಮಾಡಿರುವುದು ಪ್ರಜಾಪ್ರಭುತ್ವ ಪತ್ತಿಕ್ಕುವ ಮತ್ತು ಕಾನೂನು ವಿರುದ್ಧವಾದ ಕ್ರಮ ಎಂದು ಜೋ ಬಿಡೆನ್ ತಿಳಿಸಿದ್ದಾರೆ